ಭಾರತೀಯ ನಾಗರಿಕರು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ರ್ವಜಗಳನ್ನು ಬಳಕೆ ಮಾಡಬಾರದೆಂದು ಎಲ್ಲ ರಾಜ್ಯಗಳು

ದೇಶದಲ್ಲೆಡೆ ಭಾರೀ ಭದ್ರತಾ ವಿರ್ಪಾಡುಗಳನ್ನು ಮಾಡಲಾಗುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯ ಮೇಲೆ ಭಾಷಣ ಮಾಡಲಿದ್ದಾರೆ ಸ್ನಾತಂತ್ರ್ನ ದಿನದ ಓನ್ನೆಲೆಯಲ್ಲಿ ದೆಪಲಿ ಮೊಲೀಸರು ರಾಜಧಾನಿಯ ನಾಗರಿಕರಿಗೆ ಕಟ್ಟೇಜ್ನರ ಸೂಜನೆ ನೀಡಿದ್ದಾರೆ

ಕೆಲವು ಮಾರ್ಗಗಳ ಸಂಚಾರವನ್ನು ಬದಲಾವಣೆ ಮಾಡಲಾಗಿರುತ್ತದೆ ನಿಜಾಮುಧೀನ್ ಸೇತುವೆ ಮತ್ತು ವಾಜರಾಬಾದ್ ಸೇತುವೆಯ ಮೇಲೆ ಇಂದು ಮಧ್ಯರಾತ್ರಿಯಿಂದಲೇ ವಾಪನ ಸಂಚಾರ ನಿಷೇಧಿಸಲಾಗಿದೆ ಎಂದು ತಿಳಿಸಲಾಗಿದೆ

ಈ ಸಂಬಂಧ ಕೇಂದ್ರ ಗ್ಲಪ ಸಚಿವಾಲಯ ಪ್ರಕಟಣೆ ಹೊರಡಿಸಿದೆ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಮಾರಕವಾಗಲಿದೆ ಪ್ಲಾಸ್ಟಿಕ್ಗಳಿಂದ ಮಾಡಲಾಗುವ ಧ್ವಜಗಳನ್ನು ಬಳಕೆ ಮಾಡಿ ನಂತರ ಬಿಸಾಕುವುದು ಅಕ್ಷಮ್ಮ ಅಪರಾಧವಾಗಿದೆ

ಸ್ನಾತಂತ್ರ್ಯ ದಿನ ಅಥವಾ ಗಣರಾಜ್ನೋತ್ಸವ ದಿನ ಅಥವಾ ಇತರೆ ಪ್ರಮುಖ ರಾಷ್ಷೀಯ ಪಬ್ಲಗಳ ಸಂದರ್ಭದಲ್ಲಿ ಪೇಪರ್ ಧ್ವಜಗಳನ್ನು ಮಾತ್ರ ಬಳಕೆ ಮಾಡಬೇಕು ಅದರೆ ಅವುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು ಎಂದು ಸೂಚನೆ ನೀಡಲಾಗಿದೆ

ರಾಷ್ಟೀಯ ಪ್ರಾಕೃತಿಕ ವಿಕೋಪ ನಿಧಿಯಡಿ ಈ ಪಣವನ್ನು ಬಿಡುಗಡೆ ಮಾಡಲಾಗಿದೆ

ಎರಡನೇ ಕಂತಿನ ಪರಿಹಾರ ಪಣವನ್ನು ಕಳೆದ ಶುಕ್ರವಾರ ಬಿಡುಗಡೆ ಮಾಡಲಾಗಿತ್ತು ಅಲ್ಲದೇ ಪ್ರವಾಪ ಪೀಡಿತ ಕೇರಳ ರಾಜ್ಯದಲ್ಲಿ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಾಚರಣೆ ಕೈಗೊಳ್ಳಲು ಎಲ್ಲ ರೀತಿಯ ನೆರವನ್ನು ಕೇಂದ್ರ ಸರಕಾರ ಒದಗಿಸಿದೆ

ಕೇರಳದ ಉತ್ತರ ಪಾಂತ್ಯಗಳಲ್ಲಿ ಮಳೆ ಮುಂದುವರಿದಿದ್ದರೂ ಪ್ರವಾಪ ಪರಿಶ್ಠಿತಿಯಲ್ಲಿ ಸ್ವಲ್ಪಮಟ್ಟನ ಸುಧಾರಣೆ ಕಂಡು ಬಂದಿದೆ

ರಾಜ್ಯಾನದ ಜೋಧ್ಪುರ ಮತ್ತು ಮರ್ವಾರ್ ರೈಲ್ವೆ ನಿಲ್ದಾಣಗಳು ದೇಶದ ಅತ್ಯಂತ ಸ್ವಜ್ಞ ನಿಲ್ದಾಣಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ

ಎ ವಿಭಾಗದಲ್ಲಿ ಜೋಧ್ಮರ ಮೊದಲ ಸ್ಥಾನ ಗಳಿಸಿದೆ

ಆಂಧ್ರಪ್ರದೇಶದ ತಿರುಪತಿ ಮೂರನೇ ಸ್ವಾನಗಳಿಸಿದೆ ಎ ವಿಭಾಗದಲ್ಲಿ ಮರ್ವಾರ್ ನಿಲ್ದಾನ ಮೊದಲ ಸ್ಥಾನ ಗಳಿಸಿದ್ದರೆ ಫುಲೆರಾ ಎರಡನೇ ಸ್ಥಾನ ಮತ್ತು ಕೆಲಂಗಾಣದ ವಾರಂಗಲ್ ಮೂರನೇ ಸ್ಥಾನ ಗಳಿಸಿದೆ ತಮಿಳುನಾಡಿನ ಡಿಎಂಕೆ ಪಕ್ಷದ ಕಾರ್ಯಕಾರಿಣಿ ಸಭೆ ಚೆನ್ನೈನಲ್ಲಿರುವ ಪಕ್ಷದ ಮುಖ್ಯ ಕಜೇರಿಯಲ್ಲಿ ಇಂದು ನಡೆಯಲಿದೆ ಕರುಣಾನಿಧಿ ಆವರ ನಿಧನಕ್ಕೆ ಸಂತಾಪ ಸೂಚಿಸುವುದು ಸಭೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಪಕ್ಷದ ಕಾರ್ಯಾಧ್ಯಕ್ಷರೂ ಅಗಿರುವ ಕರುಣಾನಿಧಿ ಮತ್ರ ಎಂ

ಸ್ವಾಲಿನ್ ತಿಳಿಸಿದ್ದಾರೆ ಈ ನಡುವೆ ಕರುಣಾನಿಧಿ ಅವರ ಮತ್ತೊಬ್ಬ ಪುತ್ರ ಎಂ

ಅಳಗಿರಿ ಜೆನ್ನೈನಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಸ್ಟಾಲಿನ್ ಅವರನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಈ ಸಭೆ ಅಯೋಜಿಸಲಾಗಿದೆ ಎಂದು ಅರೋಪಿಸಿದ್ದಾರೆ ಪಕ್ಷದ ಕಾರ್ಯಕಾರಣಿ ಸಭೆಯ ಅಜೆಂಡಾ ಬಗ್ಗೆ ಮಾಹಿತಿ ಇಲ್ಲ ಆದರೆ ದೊರೆತಿರುವ ಮಾಹಿತಿ ಪ್ರಕಾರ ಸ್ವಾಲಿನ್ಗೆ ಅಧಿಕಾರ ವಹಿಸುವ ಸಾಧ್ಯತೆ ಇದೆ ಎಂದು ಅಳಗಿರಿ ಸ್ಪಷ್ಟಪಡಿಸಿದ್ದಾರೆ

ಅವರ ಕಿರಿಯ ಸಹೋದರ ಎಂ

ಸ್ಲಾಲಿನ್ ಅವರನ್ನು ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಕಳೆದ ವರ್ಷದ ಜನವರಿಯಲ್ಲಿ ನೇಮಕ ಮಾಡಲಾಗಿತ್ತು

ಈ ಸಂಬಂಧ ಕಾರ್ಮೊರೇಟ್ ವ್ಯವಹಾರ ಸಚಿವಾಲಯ ಪ್ರಕಟಣೆ ಹೊರಡಿಸಿದೆ ಖಾಸಗಿ ವಲಯದಲ್ಲಿ ಮಹಿಳಾ ಉದ್ದೋಗಿಗಳಿಗೆ ಭದ್ರತೆ ಒದಗಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ

ಅದರನ್ವಯ ವಾರ್ಷಿಕ ವರದಿಯಲ್ಲಿ ಲೈಂಗಿಕ ದೌರ್ಜನ್ತ ನಿಯಂತ್ರಣ ನಿಯಮಗಳನ್ನು ಪಾಲಿಸಿರುವ ಬಗ್ಗೆ ಮಾಹಿತಿ ಒದಗಿಸಬೇಕು ಎಂದು ತಿಳಿಸಲಾಗಿದೆ ತಿದ್ದುಪಡಿ ಕಾಯುದೆಯನ್ನು ಕಡ್ಡಾಯವಾಗಿ ಅನುಷ್ಟಾನಕ್ಕೆ ತರಬೇಕೆಂದು ಮಹಿಳಾ ಮತ್ತು ಮಕ್ಕಳ ಅಭಿವ್ದದ್ದಿ ಖಾತೆ ಸಚಿವೆ ಮೇನಕಾ ಗಾಂಧಿ ಅವರು ಕಾರ್ಮೊರೇಟ್ ಸಚಿವಾಲಯಕ್ಕೆ ಮನವಿ ಮಾಡಿದ್ದರು ಅದರಂತೆ ಸಚಿವಾಲಯ ಈಗ ಎಲ್ಲ ಕಂಪನಿಗಳಿಗೆ ಸ್ವಷ್ಟ ಸೂಚನೆ ರವಾನಿಸಿದೆ

ಬಂಗಾಳಕೊಲ್ಲಿಯಲ್ಲಿ ವಾಯಭಾರ ಕುಸಿತವಾಗುವ ಹಿನ್ನೆಲೆಯಲ್ಲಿ ಪಲವು ರಾಜ್ವಗಳಲ್ಲಿ ಭಾರಿ ಮಳೆಯಾಗುವ ಮುನ್ನೂಚನೆ ಇದೆ ಎಂದು ಪವಾಮಾನ ಇಲಾಖೆಯ ಪೆಚ್ಚುವರಿ ಪ್ರಧಾನ ನಿರ್ದೇಶಕ ಮೃತ್ಖುಂಜಯ ಮಪಾಪಾತ್ರ ತಿಳಿಸಿದ್ದಾರೆ

ಈಗಾಗಲೇ ಮಳೆ ಕೊರತೆ ಇರುವ ರಾಜ್ಯಗಳಲ್ಲೂ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮ್ಯತ್ಯುಂಜಯ ಮಹಾಪಾತ್ರ ತಿಳಿಸಿದ್ದಾರೆ ಐಶಿಸ್ ಉಗ್ರ ಸಂಘಟನೆಯ ಜತೆ ನಿಕಟ ಸಂಪರ್ಕ ಹೊಂದಿರುವ ಇಬ್ಬರನ್ನು ಹೈದರಾಬಾದ್ನಲ್ಲಿ ಬಂಧಿಸಲಾಗಿದ್ದು ಅವರನ್ನು ರಾಷ್ಟೀಯ ತನಿಖಾ ದಳ ಕಸ್ನಡಿಗೆ ಒಪ್ಪಿಸಲಾಗಿದೆ

ನಿಷೇಧಿತ ಐಸಿಸ್ ಉಗ್ರ ಸಂಘಟನೆಯ ಪರವಾಗಿ ಕಾರ್ಯ ನಿರ್ವಹಿಸುವಂತೆ ಪಾಗೂ ದೇಶದಲ್ಲಿ ವಿದ್ದಂಸಕ ಕೃತ್ಯಗಳನ್ನು ಎಸಗುವಂತೆ ಯುವಕರನ್ನು ಪ್ರಜೋದಿಸುತ್ತಿದ್ದ ಆರೋಪದ ಮೇಲೆ ಈ ಇಬ್ಬರನ್ನು ಬಂಧಿಸಲಾಗಿದೆ

ಕಜಕ್ಸ್ತಾನ ವಿರುದ್ದ ಭಾರತ ತಂಡ ತನ್ನ ಅಭಿಯಾನ ಆರಂಭಿಸಲಿದೆ ಏಷ್ಸನ್ ಕ್ರೀಡಾಕೂಟ ಇಂಡೋನೇಷ್ಸಾದ ರಾಜಧಾನಿಯಲ್ಲಿ ಶನಿವಾರ ಅಧಿಕ್ಷತವಾಗಿ ಉದ್ವಾಟನೆಯಾಗಲಿದೆ ಅದಕ್ಕೂ ಮುನ್ನ ಪ್ವಾಂಡ್ಬಾಲ್ ಘುಟ್ವಾಲ್ ಸೇರಿದಂತೆ ಕೆಲವು ಕ್ರೀಡೆಗಳು ಆರಂಭವಾಗಿವೆ

ಮರುಷರ ವಿಭಾಗದಲ್ಲಿ ನಾಲ್ಲು ಗುಂಪುಗಳಿವೆ ಭಾರತ ಡಿ ಗುಂಪಿನಲ್ಲಿದೆ

ಈ ಗುಂಪಿನಲ್ಲಿ ಕಜಕ್ಸ್ತಾನ ದಕ್ಷಿಣ ಕೊರಿಯಾ ಚೀನಾ ಮತ್ತು ಉತ್ತರ ಕೊರಿಯಾ ಇದೆ ಐಸಿಸಿ ಕ್ರಿಕೆಟ್ ವಿಶ್ವ ರ್ಕಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಟ್ಲಿ ನಂಬರ್ ಒನ್ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ

ಇದರಿಂದಾಗಿ ಎರಡನೇ ಸ್ವಾನಕ್ಕೆ ಇಳಿದಿದ್ದಾರೆ